ದೇಶದ ಸಂವಿಧಾನದಲ್ಲಿ ಅಡಕವಾಗಿರುವ ನ್ಯಾಯ ಸಮಾನತೆ ಮತ್ತು ಭ್ರಾತೃತ್ವ ಕಾಪಾಡಲು ಸಶಸ್ತ ಪಡೆಗಳು ಹೋರಾಟ ನಡೆಸಲಿವೆ ಭೂಸೇನೆ ಮುಖ್ಯಸ್ಥ ಜನರಲ್ ಎಂ

ಪಶ್ಚಿಮ ಬಂಗಾಳ ರಾಜ್ಞಪಾಲ ಜಗದೀಪ್ ಧಾನ್ಖರ್ ಮತ್ತು ಕೋಲ್ತಾ ಮೇಯರ್ ಫಿರಾದ್ ಹಕೀಮ್ ಅವರು ಮೋದಿ ಅವರನ್ನು ಕೋಲ್ತಾ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು ಪ್ರಧಾನಿ ಅವರು ಕೋಲ್ಲತಾದ ಓಲ್ಡ್ ಕರೆನ್ಸಿ ಕಟ್ಲಡದಲ್ಲಿ ಹಲವು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು

ಇದೀಗ ನಡೆಯುತ್ತಿರುವ ವರ್ಣರಂಜಿತ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳ ಮುಖ್ಲಮಂತ್ರಿ ಮಮತಾ ಬ್ಲಾನರ್ಜಿ ಸೇರಿದಂತೆ ಹಲವು ಗಣ್ಲರು ವೀಕ್ಷಿಸುತ್ತಿದ್ದಾರೆ ಇಂದು ರಾತ್ರಿ ಪ್ರಧಾನಿ ಅವರು ರಾಮಕೃಷ್ಣ ಮಠ ಹಾಗೂ ಮಿಷನ್ ಇರುವ ಬೇಲೂರು ಮಠಕ್ಕೆ ಭೇಟಿ ನೀಡಲಿದ್ದಾರೆ ಇದಕ್ಕೂ ಮುನ್ನ ಪಶ್ಲಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಅವರು ರಾಜಭವನದಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಿದರು ಎನ್ಆರ್ಸಿ ಮತ್ತು ಸಿಎಎ ಕಾಯ್ಲೆಗಳನ್ನು ಒಂತೆಗೆದುಕೊಳ್ಳಬೇಕು ಎಂದು ಮಮತಾ ಬ್ಲಾನರ್ಜಿ ಪ್ರಧಾನಿ ಮೋದಿ ಅವರಿಗೆ ಒತ್ತಾಯಿಸಿದರು

ರಾಜ್ಯಕ್ಷೆ ಸಂಬಂಧಿಸಿದ ಪಲವು ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರಲಾಗಿದೆ ದ್ಯುಚಪಚಾಮಿ ಕಲ್ಲಿದ್ದಲು ಘಟಕದ ಉದ್ಘಾಟನೆಗೆ ಆಗಮಿಸುವಂತೆ ಪ್ರಧಾನಿ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಮಮತಾ ತಿಳಿಸಿದರು ಕನ್ನಡದ ಖ್ಯಾತ ಲೇಖಕ ವಿದ್ವಾಂಸ ಹಾಗೂ ಸಂಶೋಧಕ ಎಂ ಚಿದಾನಂದ ಮೂರ್ತಿ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಸಂತಾಪ ಸೂಚಿಸಿದ್ದಾರೆ ಚಿದಾನಂದ ಮೂರ್ತಿಯವರು ಇಂದು ಬೆಳಿಗ್ಗೆ ಬೆಂಗಳೂರಿನ ಖಾಸಗಿ ಆಸ್ತ್ರೆಯಲ್ಲಿ ನಿಧನರಾದರು

ಚಿದಾನಂದ ಮೂರ್ತಿ ಅವರು ಸಂಸ್ಕೃತಿ ಪಾಗೂ ಸಾಹಿತ್ಯದ ಆರಾಧಕರಾಗಿದ್ದರು ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ ಕನ್ನಡ ಭಾಷೆಯ ಬಗ್ಗೆ ಮೂರ್ತಿಯವರು ಅಪಾರ ಹಿರಿಮೆ ಹೊಂದಿದ್ದರು ಕನ್ನಡದ ಶ್ರೇಷ್ಠ ಇತಿಹಾಸ ಉಳಿಸುವ ಸಲುವಾಗಿ ಅನನ್ಯ ಪ್ರಯತ್ನ ಮಾಡಿದ್ದರು ಮೂರ್ತಿಯವರ ಕುಟುಂಬ ವರ್ಗದವರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಧಾನಿ ತಿಳಿಸಿದ್ದಾರೆ

ಪರೀಕ್ಷೆಯ ಒತ್ತಡ ಮತ್ತು ಆತಂಕಗಳನ್ನು ನಿವಾರಿಸುವ ಕುರಿತು ಪ್ರಧಾನಮಂತ್ರಿ ಮೋದಿ ಅವರು ಆಯ್ದ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸುವ ಜೊತೆಗೆ ಸಂವಾದ ನಡೆಸಲಿದ್ದಾರೆ ಕಾನ್ವುರದ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿನಿ ಶ್ರದ್ಧಾ ಯಾದವ್ ಆಕಾಶವಾಣಿಯೊಂದಿಗೆ ಮಾತನಾಡಿ ಕಳೆದ ವರ್ಷ ಪ್ರಧಾನಿ ಅವರೊಂದಿಗಿನ ಸಂವಾದದಲ್ಲಿ ಮೋದಿ ಅವರಿಗೆ ಪ್ರಕ್ಷೆಯೊಂದನ್ನು ಕೇಳಿದೆ

ಜಮ್ಮವಿನ ಸರಕಾರಿ ಬಾಲಕಿಯರ ಮಾದರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತುಷಾರಿಕಾ ಪ್ರತಿಕ್ರಿಯೆ ನೀಡಿದ್ದು ಪ್ರಧಾನಿ ಅವರೊಂದಿಗೆ ಸಂವಾದ ನಡೆಸಲು ತೀರಾ ಉತ್ಸುಕಳಾಗಿದ್ದೇನೆ ಆ ಕ್ಷಣಕ್ಕಾಗಿ ಕಾತರಿಸುತ್ತಿದ್ದೇನೆ ಎಂದಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಅವರು ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿಂದು ಪೊಲೀಸ್ ಮತ್ತು ಅಂಚೆ ಇಲಾಖೆಯ ಹಲವು ಜನಸ್ನೇಹಿ ಯೋಜನೆಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಾನೂನು ಮತ್ತು ಸುವ್ಕವಸ್ಥೆಯನ್ನು ನಿಯಂತ್ರಣದಲ್ಲಿಡಲು ಪೊಲೀಸ್ ಇಲಾಖೆ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದರು ಗುಜರಾತ್ ರಾಜ್ಯದಲ್ಲಿ ಅಪರಾಧಗಳನ್ನು ತಡೆಗಟ್ಟಲು ವಿಶ್ವಾಸ್ ಮತ್ತು ಆಶ್ವಸ್ಟ್ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಲಿವೆ ಈ ಯೋಜನೆಗಳಲ್ಲಿ ವಿಡಿಯೋ ಮತ್ತು ಸುಧಾರಿತ ಭದ್ರತೆ ಅಂತಗಳು ಒಳಗೊಂಡಿವೆ ಎಂದರು

ನಂತರ ಅಮಿತ್ ಷಾ ಅವರು ಗಾಂಧಿನಗರ ರೈಲ್ವೆ ನಿಲ್ವಾಣದಲ್ಲಿ ಉಚಿತ ವೈ ಫೈ ವ್ಯವಸ್ಥೆಯನ್ನು ಅನಾವರಣಗೊಳಿಸಿದರು

ನಾಗುರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಾಪನಗಳ ಚಾಲನಾ ಪರವಾನಗಿ ನೀಡುವಾಗ ವಿದ್ಯುನ್ನಾನ ಆಡಳಿತವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸಲಹೆ ನೀಡಿದರು ದೇತದ ಸಂವಿಧಾನದಲ್ಲಿ ಅಡಕವಾಗಿರುವ ನ್ಯಾಯ ಸಮಾನತೆ ಮತ್ತು ಭ್ರಾತೃಕ್ಷದ ಮೌಲ್ಯಗಳನ್ನು ಕಾಪಾಡಲು ಸತಸ್ತ ಪಡೆಗಳು ಹೋರಾಟ ನಡೆಸಲಿವೆ ಎಂದು ಭಾರತೀಯ ಭೂಸೇನೆ ಮುಖ್ಯಸ್ವ ಡಾ ಮನೋಜ್ ಮುಕುಂದ್ ನರವಣೆ ತಿಳಿಸಿದರು

ನಂಬಿಕೆ ಮತ್ತು ಸದ್ಬಢತೆಗೆ ಆದ್ಬತೆಯ ಗಮನ ನೀಡಲಾಗುವುದು ಸಂವಿಧಾನಕ್ಕೆ ನಿಷ್ಠೆಯಿಂದ ಕೆಲಸ ಮಾಡುವುದೇ ಭೂಸೇನೆಯ ಪರಮ ಗುರಿಯಾಗಿದೆ ತರಬೇತಿ ಸಮಗ್ರತೆ ಸಿಬ್ಲಂದಿ ಮತ್ತು ಸಾಧನಗಳ ಗುಣಮಟ್ಟ ಕಾಪಾಡಲು ವಿಶೇಷ ಗಮನ ನೀಡಲಾಗುವುದು ಎಂದು ಅವರು ತಿಳಿಸಿದರು ಸ್ತದೇಶಿ ನಿರ್ಮಿತ ಹಗುರ ಸಮರ ವಿಮಾನ ಎಲ್ಸಿಎ ಇಂದು ಐಎನ್ಎಸ್ ವಿಕ್ರಮಾದಿತ್ತ ನೌಕೆಯ ಮೇಲೆ ಯಶಸ್ತಿಯಾಗಿ ಇಳಿಯಿತು ಇದು ಚೊಚ್ಚಲ ಪರೀಕ್ಷಾ ಪ್ರಯೋಗವಾಗಿದೆ ಈ ಪಗುರ ಯುದ್ದ ವಿಮಾನವು ಸದ್ಯದಲ್ಲೇ ನೌಕೆಯಿಂದ ಚೊಚ್ಚಲ ಹಾರಾಟ ನಡೆಸಲಿದೆ

ಐಎನ್ಎಸ್ ವಿಕ್ರಮಾದಿತ್ಯ ನೌಕೆಯ ಮೇಲೆ ಇಳಿದ ಹಗುರ ಸಮರ ವಿಮಾನದ ಯಶಸ್ಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅತೀವ ಸಂತೋಷ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಸಮರ ವಿಮಾನಗಳ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇದೊಂದು ಮಪತ್ವದ ಸಂದರ್ಭ ಎಂದು ಅವರು ಶ್ಲಾಘಿಸಿದ್ದಾರೆ

ರಾಷ್ಟದ ಅಭಿವೃದ್ಧಿ ಖಾತ್ರಿಪಡಿಸಬೇಕಾದರೆ ರಾಜಕೀಯ ಸಿದ್ದಾಂತಗಳು ಮತ್ತು ಭಿನ್ನಾಭಿಪ್ರಾಯಗಳನ್ನು ಬದಿಗಿರಿಸಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡ ಸಲಹೆ ನೀಡಿದ್ದಾರೆ

ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಂಸ್ಕೃತಿ ಸಂಗೀತ ಮತ್ತು ಇತಿಹಾಸವನ್ನು ಸಂರಕ್ಷಿಸಿ ಉಳಿಸುವ ಕೆಲಸ ಮಾಡಬೇಕಿದೆ ಶಿಕ್ಷಣ ಮಾತ್ಯಭಾಷೆಯಲ್ಲಿ ಸಿಗುವಂತಾಗಬೇಕು ಸಂಸ್ಕೃತಿಯ ಪ್ರಸರಣಕ್ಕೆ ಮಾತ್ಯಭಾಷೆಯೇ ಮುಖ್ಯವಾಹಿನಿ ಹಾಗಾಗಿ ಮಾತ್ಯಭಾಷೆಯ ಉತ್ತೇಜನಕ್ಕೆ ಆದ್ಯತೆಯ ಗಮನ ನೀಡಬೇಕು ಪ್ರಾದೇಶಿಕ ಮತ್ತು ಸ್ಥಳೀಯ ಜಲಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕು ಎಂದು ಉಪ ರಾಷ್ಟಪತಿ ಕರೆ ನೀಡಿದರು ಉಕ್ರೇನ್ನ ಪ್ರಯಾಣಿಕ ವಿಮಾನವನ್ನು ಆಕಸ್ಮಿಕವಾಗಿ ಹೊಡೆದುರುಳಿಸಿರುವ ಸಂಪೂರ್ಣ ಜವಾಬ್ದಾರಿ ಹೊರುವುದಾಗಿ ಇರಾನ್ನ ಕ್ರಾಂತಿಕಾರಿ ಕಾವಲು ಪಡೆ ಕಮ್ಯಾಂಡರ್ ಒಪ್ಪಿಕೊಂಡಿದ್ದಾರೆ ಇರಾನ್ ಆಡಳಿತದ ದೂರದರ್ತನದಲ್ಲಿ ಇರಾನ್ ಕ್ರಾಂಕಿಕಾರಿ ಕಾವಲು ಪಡೆಯ ಕಮ್ಕಾಂಡರ್ ಜನರಲ್ ಅಮಿರ್ ಅಲಿ ಹಜಿಝಾದ್ವೆ ಈ ಹೇಳಿಕೆ ನೀಡಿದ್ದಾರೆ

ಶತ್ರು ವಿಮಾನ ಎಂದು ತಪ್ಪಾಗಿ ಗ್ರಹಿಸಿ ವಿಮಾನ ಹೊಡೆದುರುಳಿಸಲಾಗಿದೆ ಎಂದು ಇರಾನ್ ಸಶಸ್ತ್ರ ಪಡೆಗಳು ಒಪ್ಪಿಕೊಂಡಿವೆ

ಅಸ್ಸಾಂನ ಗುವಾಪತಿಯಲ್ಲಿ ನಡೆಯುತ್ತಿರುವ ಮೂರನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದಲ್ಲಿ ಆರು ಚಿನ್ನ

ಓಮನ್ನ ನೂತನ ಸುಲ್ತಾನ್ ಆಗಿ ಇಂದು ಹೈತಮ್ ಬಿನ್ ತಾರಿಖ್ ಅಲ್ ಸಾಹಿದ್ ಅವರು ಅಧಿಕಾರ ಸ್ವೀಕರಿಸಿದರು ದೀರ್ಘಕಾಲ ಓಮನ್ನ ಸುಲ್ತಾನರಾಗಿದ್ದ ಖಬೂಸ್ ಅವರ ನಿಧನದ ನಂತರ ಸಾಹಿದ್ ಅವರು ಆಡಳಿತಗಾರರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ಖಬೂಸ್ ಅವರು ತಮ್ಮ ಉತ್ತರಾಧಿಕಾರಿಯಾಗಿ ಸಾಹಿದ್ ಅವರನ್ನು ನೇಮಕ ಮಾಡಿರುವ ಉಯಿಲನ್ನು ಓಮನ್ ಆಡಳಿತ ಇಂದು ಮುಕ್ತಗೊಳಿಸಿದೆ